ಶಿಕ್ಷಣದಲ್ಲಿ ಅನ್ಲೇಷಣೆಯಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಪುರಾತನ ಭಾರತೀಯ ವಿಶ್ಲವಿದ್ಯಾಲಯಗಳಾದ ನಳಂದ ತಕ್ಷಶಿಲಾ ಮತ್ತು ವಿಕ್ರಮಶಿಲಾಗಳಲ್ಲಿ ಅನ್ಲೇಷಣೆಗಳ ಮೇಲೆ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು ಎಂದು ಅವರು ಹೇಳಿದರು

ಉನ್ನತ ಮಟ್ಸದ ಚಿಂತನೆ ಘನತೆಯಿಂದ ಕೂಡಿದ ನಡವಳಿಕೆ ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯ ಬೆಳೆಸುವ ಉನ್ನತ ಮೌಲ್ಯದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂದು ಮೋದಿ ಹೇಳಿದರು

ದೇಶದಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದ ಉತ್ತೇಜನಕ್ಕೆ ತಮ್ಮ ಸರ್ಕಾರ ಬಜೆಟ್ ಗಾತ್ರವನ್ನು ಹೆಚ್ಚಿಸಲು ನಿರ್ಧರಿಸಿದೆ

ಸಾಮಾನ್ಯ ವಿಚಾರಗಳ ಚರ್ಚೆ ಬರುವ ಮಂಗಳವಾರದಿಂದ ಆರಂಭವಾಗಲಿದ್ದು ಮುಂದಿನ ಸೋಮವಾರದವರೆಗೆ ಮುಂದುವರೆಯಲಿದೆ ಕೆಳೆದ ವರ್ಷ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿಯೂ ಕೂಡಾ ಸುಷ್ಮಾ ಸ್ವರಾಜ್ ಭಾಷಣ ಮಾಡಿದ್ದರು ಕಳೆದ ಶನಿವಾರವೇ ಅವರು ನ್ಯೂಯಾರ್ಕ್ ತಲುಪಿದ್ದು ಹಲವಾರು ದ್ವಿಪಕ್ಷೀಯ ಬಹುಪಕ್ಷೀಯ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ವಿಶ್ವಸಂಸ್ಥೆಯ ಮಹಾಸಭೆ ಸಂದರ್ಭದಲ್ಲಿ ಸಾರ್ಕ್ ಸಭೆಯಲ್ಲಿ ಮಾತನಾಡಿದ ಅವರು ಎಲ್ಲಾ ರೀತಿಯ ಭಯೋತ್ವಾದನೆಯನ್ನು ನಿರ್ಮೂಲನೆ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಿದರು ಪಾಕಿಸ್ತಾನದ ವಿದೇಶಾಂಗ ಸಚಿವ ಷಾ ಮೆಹಮೂದ್ ಖುರೇಷಿ ಸಮ್ಮುಖದಲ್ಲಿ ಮಾತನಾಡಿದ ಅವರು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಸುರಕ್ಷಿತ ವಾತಾವರಣವಿದ್ದಲ್ಲಿ ಮಾತ್ರ ಸಹಕಾರ ಮತ್ತು ಆರ್ಥಿಕ ಅಭಿವ್ವದ್ದಿ ಸಾಧ್ಯ ಎಂದು ಹೇಳಿದರು ಸುಷ್ಮಾ ಸ್ವರಾಜ್ ಅವರು ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿಯೂ ಪಾಲ್ಗೊಂಡು ಮಾತನಾದಿ ವಿಶ್ವಸಂಸ್ಣೆಯ ಭದ್ರತಾ ಮಂಡಳಿಯ ಸುಧಾರಣೆಗಳ ಕುರಿತ ಬಾಕಿ ವಿಚಾರಗಳನ್ನು ಪ್ರಮುಖವಾಗಿ ಕೈಗೆತ್ತಿಕೊಂಡು ದೃಢ ನಿಲುವನ್ನು ವ್ಯಕ್ತಪದಿಸಬೇಕೆಂದು ಸದಸ್ಯ ರಾಷ್ಟ್ಗಳಿಗೆ ಮನವಿ ಮಾಡಿದರು

ಪ್ರಸಕ್ತ ವರ್ಷ ಹಣದುಬ್ಬರ ಸೂಚಿ ಬಾಂಡ್ಗಳನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ಅವರು ಹೇಳಿದರು

ಅಮೆರಿಕನ್ ಡಾಲರ್ ಎದುರು ಹಾಗೂ ಇತರೆ ಪ್ರಮುಖ ಕರೆನ್ಸಿಗಳೆದುರು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಿಕೊಂಡ ಹಿನ್ನೆಲೆಯಲ್ಲಿ ಹಾಗೂ ಮೌಲ್ಯಗಳ ಹೆಚ್ಚಳ ಬಾಹ್ಯ ಸಾಲಗಳ ಪ್ರಮಾಣ ಕಡಿಮೆಯಾಗಿದೆ ಎಂದು ಆರ್ಬಿಐ ಹೇಳಿದೆ

ರಕ್ಷಣಾ ಪಡೆಗಳ ತ್ಯಾಗ ಧೈರ್ಯ ಸಾಹಸಗಳ ಪ್ರದರ್ಶನಕ್ಕಾಗಿ ಆಯೋಜಿಸಲಾಗಿರುವ ಈ ಪ್ರದರ್ಶನಕ್ಕೆ ನಿನ್ನೆ ಪುದುಚೆರಿ ಮತ್ತು ತಮಿಳುನಾಡಿನ ನೌಕಾ ಪ್ರದೇಶದ ಫ್ಲಾಗ್ ಆಫೀಸರ್ ರಿಯರ್ ಅಡ್ಮಿರಲ್ ಅಲೋಕ್ ಭಟ್ನಾಗರ್ ಚಾಲನೆ ನೀಡಿದರು

ಲಾಹೌಲ್ ಕಣಿವೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಒಂದು ಸಾವಿರ ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಅವರು ನವದೆಹಲಿಯಲ್ಲಿಂದು ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲೀಕರಣ ಸಮ್ಮೇಳನದ ಪ್ರಥಮ ಅಧಿವೇಶನವನ್ನು ಉದ್ಪಾಟಿಸಲಿದ್ದಾರೆ ನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಎಲ್ಲಾ ರಾಜ್ಯಗಳ ನೈರ್ಮಲೀಕರಣ ಇಲಾಖೆಗಳ ಸಚಿವರುಗಳು ಹಾಗೂ ನೀರು ನೈರ್ಮಲ್ಯ ಮತ್ತು ಸ್ವಚ್ಚತೆ ಸಂಬಂಧಿತ ವಿಶ್ವದ ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದಾರೆ ನೈರ್ಮಲೀಕರಣ ಕ್ಷೇತ್ರದ ಯಶೋಗಾಥೆಗಳನ್ನು ಹಾಗೂ ದೇಶಾದ್ಯಂತ ಪಾಲ್ಗೊಂಡು ಕಲಿತ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಉದ್ಗೇಶದಿಂದಾಗಿ ಈ ಜಾಗತಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ

ಅದೇ ದಿನದಂದು ಹಲವಾರು ಸಾಮೂಹಿಕ ಬೃಹತ್ ಕಾರ್ಯಕ್ರಮಗಳನ್ನು ಹಾಗೂ ಎಲ್ಲಾ ರಾಜ್ಯಗಳಲ್ಲಿ ಸ್ವಚ್ವತಾ ಅಭಿಯಾನ ನಡೆಸಲೂ ಕ್ರಮ ಕೈಗೊಳ್ಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರದತ್ತ ಬೆರಳು ಮಾಡುವ ಮುನ್ನ ಪಾಕಿಸ್ತಾನ ತನ್ನ ಸ್ವಂತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕೆಂದು ಅಮೆರಿಕ ಮೂಲದ ಪ್ರತಿಪಾದಕರ ಗುಂಪು ಹೇಳಿದೆ ಲಷ್ಕರ್ ಇ ತೊಯ್ಬಾ ದಂತಹ ಭಯೋತ್ಪಾದಕ ಗುಂಪುಗಳ ನಾಯಕರಿಗೆ ತನ್ನ ನೆಲದಲ್ಲಿ ಸ್ವಾತಂತ್ರ ನೀದಿರುವುದೂ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಪಾಕಿಸ್ತಾನ ಉತ್ತರ ನೀಡಬೇಕು ಎಂದು ದ ವಾಯ್ಸ್ ಆಫ್ ಕರಾಚಿ ಹೇಳಿದೆ

ಕಾಶ್ಮೀರದಲ್ಲಾಗಿದೆ ಎನ್ನಲಾದ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮಾತನಾಡುವ ಬದಲು ಪಾಕಿಸ್ತಾನ ತನ್ನಲ್ಲಿ ನಡೆದಿರುವ ಇಂತಹ ಕ್ವತ್ಯಗಳ ಬಗ್ಗೆ ಉತ್ತರ ನೀಡಬೇಕೆಂದು ಅವರು ಹೇಳಿದ್ದಾರೆ ಅಫ್ಟಾನಿಸ್ತಾನಕ್ಕೆ ಭಾರತ ನೆರವಾಗುತ್ತಿರುವುದರಿಂದ ತನಗೆ ಸಮಸ್ಕೆಯಾಗಿದೆ ಎಂದು ಪಾಕಿಸ್ತಾನ ಹೇಳಿಕೊಳ್ಳುತ್ತಿದೆ ಎಂದು ನಸರತ್ ಹೇಳಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಓರ್ವ ದುರ್ಬಲ ನಾಯಕ ಎಂದಿರುವ ವಾಯ್ಸ್ ಆಫ್ ಕರಾಚಿಯ ಅಧ್ಯಕ್ಷರು ಇಮ್ರಾನ್ ಖಾನ್ ಕೇವಲ ನೀತಿಗಳನ್ನು ರೂಪಿಸಬಹುದು ಆದರೆ ಅವುಗಳನ್ನು ಜಾರಿಮಾಡುವ ಶಕ್ಕಿ ಕೇವಲ ಸೇನೆಗಿದೆ ಎಂದಿದ್ದಾರೆ ಇಂಡೋನೇಷ್ಯಾದ ಮಧ್ಯಭಾಗದಲ್ಲಿ ನಿನ್ನೆ ಭಾರೀ ಭೂಕಂಪ ಸಂಭವಿಸಿದ್ದು ಸುಲವೇಸಿ ದ್ವೀಪದ ಪಲು ನಗರದಲ್ಲಿ ಸುನಾಮಿ ಅಪ್ಪಳಿಸಿದೆ

ಸುನಾಮಿ ತೆರೆಗಳು ಒಂದೂವರೆ ಮೀಟರ್ ಎತ್ತರದವರೆಗೂ ಅಪ್ಪಳಿಸಿವೆ ಇದರಿಂದಾಗಿ ಪಲು ನಗರದ ಮೂರೂವರೆ ಲಕ್ಷ ಮಂದಿ ಅತಂತ್ರರಾಗಿದ್ದಾರೆ

ಏಷ್ಯಾಕಪ್ನಲ್ಲಿ ಭಾರತ ಸತತ ಏಳನೇ ಬಾರಿ ಚಾಂಪಿಯನ್ ಆಗಿದ್ದು ದಾಖಲೆ ನಿರ್ಮಿಸಿದೆ